ಎಲ್ಲಾ ಅರ್ಹ ದಿವ್ಯಾಂಗ ನಾಗರಿಕರನ್ನು ರಾಷ್ಟೀಯ ಆಹಾರ ಭದ್ರತೆ ಕಾಯ್ದೆ ವ್ಯಾಪ್ತಿಗೆ ಸೇರಿಸಲು ರಾಜ್ಯ ಸರ್ಕಾರಗಳಿಗೆ ಕೇಂದ ಸೂಚನೆ

ಕರ್ನಾಟಕದಲ್ಲಿ ರಾಷ್ಟೀಯ ಶಿಕ್ಷಣ ನೀತಿಯ ಜಾರಿಗೆ ಸಕಲ ಸಿದ್ದತೆ ಅಗತ್ಯ ಆದಳಿತಾತ್ಮಕ ಸುಧಾರಣೆ ಹಾಗೂ ಕಾನೂನು ತಿದ್ದುಪದಿಗೆ ಕ್ರಮ ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ಥನಾರಾಯಣ

ಎಐಸಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಪ್ರಗತಿಯಲ್ಲಿ ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸಲು ಸೋನಿಯಾ ಗಾಂಧಿ ಸೂಚನೆ

ಕೊರೊನಾ ಸಂಕಷ್ಟದ ವೇಳೆ ದೇಶಾದ್ಯಂತ ದಿವ್ಯಾಂಗ ಸಮುದಾಯಕ್ಕೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಬೇಕು ಪದಿತರ ವಿತರಣೆಯಲ್ಲಿ ದಿವ್ಯಾಂಗರಿಗೆ ಆದ್ಯತೆ ನೀಡಬೇಕು ಎಲ್ಲಾ ಅರ್ಹ ದಿವ್ಯಾಂಗ ನಾಗರಿಕರನ್ನು ರಾಷ್ಟೀಯ ಆಹಾರ ಭದ್ರತೆ ಕಾಯ್ದೆ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಆದೇಶಿಸಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಮೂಲಕ ದಿವ್ಯಾಂಗರಿಗೆ ಅವರ ಪಾಲಿನ ಆಹಾರ ಧಾನ್ಯ ದೊರೆಯುವುದನ್ನು ಖಾತರಿ ಪಡಿಸಿಕೊಳ್ಳಬೇಕು ಪಡಿತರಚೀಟಿ ಇಲ್ಲದಿರುವ ಅರ್ಹ ದಿವ್ಯಾಂಗ ನಾಗರಿಕರಿಗೆ ಹೊಸ ಪದಿತರ ಚೀಟಿ ವಿತರಿಸಬೇಕು ಅಂತ್ಯೋದಯ ಅನ್ನ ಯೋಜನೆ ವ್ಯಾಪ್ತಿಯಲ್ಲಿ ದಿವ್ಯಾಂಗ ಜನರ ಸೇರ್ಪಡೆಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರ್ೈಕೆ ಸಚಿವಾಲಯ ನಿನ್ನೆ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತಗಳಿಗೆ ಆದೇಶ ಹೊರಡಿಸಿದೆ ರಾಷ್ಟೀಯ ಶಿಕ್ಷಣ ನೀತಿಯ ಜಾರಿಗೆ ಬೇಕಿರುವ ಎಲ್ಲ ಆಡಳಿತಾತ್ಮಕ ಸುಧಾರಣೆಗಳು ಹಾಗೂ ಕಾನೂನು ತಿದ್ದುಪದಿಗಳ ಬಗ್ಗೆ ಕರ್ನಾಟಕ ಸರಕಾರ ತಯಾರಿ ಮಾದಿಕೊಳ್ಳುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ವನಾರಾಯಣ ಹೇಳಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯ ಮುಖ್ಯಾಂಶಗಳು ಮತ್ತು ಜಾರಿ ಬಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯ ಇಂದು ಆಯೋಜಿಸಿದ್ದ ಐದು ದಿನಗಳ ಆನ್ಲೈನ್ ಕಾರ್ಯಾಗಾರ ಉದ್ವಾಟಿಸಿ ಮಾತನಾಡಿದ ಅವರು ನಿರ್ದಿಷ್ಟ ಗುರಿ ಹಾಗೂ ಸ್ಪಷ್ಟ ಕಾರ್ಯಸೂಚಿಯ ಮೂಲಕ ಸರಕಾರ ಎಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಇದೀ ದೇಶದಲ್ಲೇ ಈ ನೀತಿಯನ್ನು ಮೊತ್ತ ಮೊದಲಿಗೆ ಜಾರಿ ಮಾದಿದ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಲಿದೆ ಎಂದು ಹೇಳಿದರು ರಾಷ್ಟೀಯ ಶಿಕ್ಷಣ ನೀತಿಯ ಬಗ್ಗೆ ರಾಜ್ಯ ಮೊದಲಿನಿಂದಲೂ ಉತ್ಪುಕತೆ ಹೊಂದಿದೆ ನೀತಿಯ ಕರಡು ಪ್ರತಿ ಕೈಸೇರುತ್ತಿದ್ದಂತೆ ನೀತಿಯ ಜಾರಿಗಾಗಿ ಉನ್ನತ ಮಟ್ಟದ ಕಾರ್ಯಪಡೆ ರಚನೆ ಮಾಡಲಾಯಿತು ಎಂದ ಉಪ ಮುಖ್ಯಮಂತ್ರಿಗಳು ನೀತಿ ಪ್ರಕಟವಾಗುವುದಕ್ಕೂ ಮೊದಲು ಪ್ರಕಟವಾದ ನಂತರ ಕಾರ್ಯಪಡೆ ಜತೆ ಹತ್ತು ಹಲವು ಮಹತ್ವದ ಸಭೆಗಳನ್ನು ನಡೆಸಲಾಗಿದೆ ಎಂದರು ನೀತಿಯನ್ನು ಹಂತ ಹಂತವಾಗಿ ಜಾರಿ ಮಾಡುವ ಬಗ್ಗೆ ಈಗಾಗಲೇ ಕಾರ್ಯಪದೆ ಅತ್ಯಮೂಲ್ಯ ಸಲಹೆಗಳನ್ನು ನೀಡಿದೆ ಇನ್ನು ಅಂತಿಮ ಹಂತದ ಶಿಫಾರಸುಗಳನ್ನಷ್ಟೇ ನೀಡುವುದು ಬಾಕಿ ಇದೆ ಆ ಶಿಫಾರಸುಗಳು ಬಂದ ಕೂಡಲೇ ಸರಕಾರ ನೀತಿಯ ಜಾರಿಯತ್ತ ಆಡಳಿತಾತ್ಮಕ ಹಾಗೂ ಕಾನೂನಾತ್ಮಕ ಹೆಜ್ಜೆಗಳನ್ನು ಇಡಲಿದೆ ಇನ್ನೊಂದು ವರ್ಷದ ಅವಧಿಯಲ್ಲಿ ಇಡೀ ನೀತಿಯ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡುವುದು ಹಾಗೂ ಆಂದೋಲನದಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಸರಕಾರದ ಉದ್ದೇಶವಾಗಿದೆ ಎಂದು ಉಪ ಮುಖ್ಯಮಂತ್ರಿ ನುಡಿದರು ಕರ್ನಾಟಕ ನಮ್ಮ ದೇಶದ ಅತ್ಯಂತ ಪ್ರಗತಿಶೀಲ ರಾಜ್ಯ ಹೀಗಾಗಿ ಶಿಕ್ಷಣ ನೀತಿ ಜಾರಿಯ ನಂತರ ನಮ್ಮ ರಾಜ್ಯದ ದಿಕ್ಕೇ ಬದಲಾಗಲಿದೆ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಯನ್ನು ಗುರುತರವಾಗಿ ತರಬಲ್ಲ ಈ ನೀತಿಯಿಂದ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶದ ಸ್ವರೂಪವೇ ಬದಲಾಗಲಿದೆ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಬೋಧನೆ ದೊರೆತು ಇದೀ ವ್ಯವಸ್ಥೆಯೇ ಸುಧಾರಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪದಿಸಿದರು ದಿವಂಗತ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರ ಮೊದಲನೇ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ

ಅತ್ಯುತ್ತಮ ವಾಗ್ಟಿ ರಾಜತಂತ್ರಜ್ಞರಾಗಿದ್ದ ಅರುಣ್ ಜೇಟ್ಲಿ ಕಾನೂನು ಮತ್ತು ಆರ್ಥಿಕತೆ ವಿಷಯಗಳಲ್ಲಿ ತಮಗಿದ್ದ ಜ್ಞಾನ ಹಾಗೂ ಅನುಭವಗಳಿಂದ ರಾಷ್ಟ ನಿರ್ಮಾಣಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದರು ಎಂದು ಹಲವು ಗಣ್ಯರು ಸ್ಮರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಜೇಟ್ಲಿ ಅವರ ಸಾವಿನೊಂದಿಗೆ ಒಬ್ಬ ಸ್ತೇಹಿತನನ್ನು ಕಳೆದುಕೊಂಡಂತಾಗಿದೆ ತಮ್ಮ ಅನನ್ಯ ವ್ಯಕ್ತಿತ್ವ ಮತ್ತು ಬುದ್ದಿಮತ್ತೆಯಿಂದ ಜೇಟ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ ಕೇಂದ್ರ ಸಂಪುಟದಲ್ಲಿ ಜೇಟ್ಲಿ ಅವರೊಂದಿಗೆ ಕಾರ್ಯನಿರ್ವಹಿಸಿದ್ದ ಹಲವು ಸಚಿವರು ಬಿಜೆಪಿ ನಾಯಕರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಸಚಿವ ಸಂಪುಟದ ಸದಸ್ಯರು ಅರುಣ್ ಜೇಟ್ಲಿ ಅವರೊಂದಿಗಿನ ಒಡನಾಟವನ್ನು ನೆನಪು ಮಾಡಿಕೊಂಡಿದ್ದಾರೆ ಕೊರೊನಾ ಸೋಂಕು ಸಾಕಷ್ಟು ನಿಯಂತ್ರಣಗೊಂಡಿರುವ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಮತ್ತು ಅಂತರ ಜಿಲ್ಲಾ ವಾಹನ ಮತ್ತು ಜನಸಂಚಾರದ ಮೇಲೆ ಕಡ್ಡಾಯವಾಗಿ ವಿಧಿಸಲಾಗಿದ್ದ ಇ ಪಾಸ್ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲು ಛತ್ತೀಸ್ಗಢ ಮತ್ತು ಪುದಚೇರಿ ಸರ್ಕಾರಗಳು ನಿರ್ಧರಿಸಿವೆ ಈ ಎರಡೂ ಪ್ರದೇಶಗಳಲ್ಲಿ ವಾಹನ ಮತ್ತು ಜನಸಂಚಾರಕ್ಕೆ ಇನ್ನು ಮುಂದೆ ಇ ಪಾಸ್ ಹೊಂದಿರಬೇಕಾದ ಅಗತ್ಯವಿಲ್ಲ ಆದಾಗ್ಯೂ ಸೋಂಕು ಪತ್ತೆಗೆ ಸಹಕರಿಸುವ ಉದ್ದೇಶದಿಂದ ಸ್ವ ಇಚ್ಚೆಯಿಂದ ಇ ಪಾಸ್ಗಳನ್ನು ಬಳಸಬಹುದು ಎಂದೂ ತಿಳಿಸಲಾಗಿದೆ

ಎಐಸಿಸಿ ಕಾರ್ಯಕಾರಿಣಿ ಸಭೆ ಪ್ರಗತಿಯಲ್ಲಿದ್ದು ಹಂಗಾಮಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸುವಂತೆ ಸೂಚನೆ ನೀಡಿರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಪಕ್ವದ ನಾಯಕತ್ವ ಬದಲಾವಣೆ ಕುರಿತು ಇತ್ತೀಚೆಗೆ ಕಾಂಗ್ರೆಸ್ನ ವಿವಿಧ ರಾಜ್ಯಗಳ ನಾಯಕರು ಸಲ್ಲಿಸಿರುವ ಪತ್ರವನ್ನು ಸಭೆಯ ಆರಂಭದಲ್ಲೇ ಓದಲಾಯಿತು ಪತ್ರ ಸಲ್ಲಿಕೆ ಕುರಿತು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಹಿರಿಯ ನಾಯಕರಾದ ಎ

ಆಂಟನಿ ಮುಂತಾದವರು ಆಕ್ಷೇಪ ವ್ಯಕ್ತಪಡಿಸಿದರೆಂದು ಮೂಲಗಳನ್ನುಲ್ಲೇಖಿಸಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಪಕ್ಷದ ಕೆಲವು ನಾಯಕರು ಆಂತರಿಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಚರ್ಚಿಸುತ್ತಿರುವ ಕುರಿತು ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾಯಕತ್ವ ಬದಲಾವಣೆ ಕುರಿತು ಸಲ್ಲಿಕೆಯಾಗಿರುವ ಪತ್ರದ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ವರದಿ ತಿಳಿಸಿದೆ ವರ್ಚುಯಲ್ ರೂಪದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ

ವೇಣುಗೋಪಾಲ್ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ರನ್ ಅಮರಿಂದರ್ ಸಿಂಗ್ ಹಿರಿಯ ನಾಯಕ ಪಿ ಚಿದಂಬರಂ ಪಿಯಾಂಕಾ ಗಾಂಧಿ ವಾದಾ ಮತ್ತಿತರರು ಭಾಗವಹಿಸಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳ ಮೂಲಕ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳು ಹಾಗೂ ನ್ಯೂಸ್ ಆನ್ ಏರ್ ಜಾಲತಾಣದಲ್ಲೂ ಈ ಕಾರ್ಯಕ್ರಮ ಲಭ್ಯ ಪ್ರಚಲಿತ ವಿಧ್ಯಮಾನಗಳ ಬಗ್ಗೆ ಪ್ರಧಾನಮಂತ್ರಿಯವರು ತಮ್ಮ ಅಭಿಪ್ರಾಯ ಚಿಂತನೆಗಳನ್ನು ಈ ಮಾಸಿಕ ಕಾರ್ಯಕ್ರಮದಲ್ಲಿ ಜನರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ

ಕರ್ನಾಟಕದಲ್ಲಿ ಬೆಂಗಳೂರು ಬಾನುಲಿ ಕೇಂದ್ರ ಪ್ರಧಾನಮಂತ್ರಿ ಮನ್ ಕೀ ಬಾತ್ ಭಾಷಾಂತರ ಕನ್ನಡ ಅನುವಾದವನ್ನು ಪ್ರಸಾರ ಮಾಡಲಿದ್ದು ಭಾನುವಾರ ರಾತ್ರಿ ಲಕ್ಕೆ ಇದರ ಮರುಪ್ರಸಾರವಿರುತ್ತದೆ

ಲೇಡಿ ಹಾರ್ಡಿಂಜ್ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಅಪರ್ಣಾ ಅಗರ್ವಾಲ್ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ

ಅಲ್ಲದೆ ಆಕಾಶವಾಣಿ ಜಾಲತಾಣ ನ್ನೂಸ್ ಆನ್ ಏರ್ ಡಾಟ್ ಕಾಮ್ ಮತ್ತು ಯೂಟ್ನೂಬ್ ಚಾನಲ್ ನ್ನೂಸ್ ಆನ್ ಏರ್ ಅಫಿಶಿಯಲ್ನಲ್ಲೂ ಪ್ರಸಾರವಾಗಲಿದೆ

ಅಂದಾಜು ಅಷ್ಟೇ ಸಂಖ್ಯೆಯ ಸೋಂಕಿತರು ನಿನ್ನೆ ಗುಣಮುಖರಾಗಿ ಆಸ್ಸತ್ರೆಗಳಿಂದ ಡಿಸ್ಟಾರ್ಜ್ ಆಗಿದ್ದಾರೆ

ಈ ನಡುವೆ ಆ ರಾಜ್ಯದಲ್ಲಿ ಶಾಲೆಗಳು ಇನ್ನೊ ಆರಂಭವಾಗಿಲ್ಲವಾದರೂ ರಾಜ್ಯ ಶಿಕ್ಷಣ ಇಲಾಖೆಯ ಆನ್ಲೈನ್ ಬೋಧನೆಗೆ ವಿದ್ಯಾರ್ಥಿಗಳು ಕ್ರಮೇಣ ಹೊಂದಿಕೊಳ್ಳುತ್ತಿದ್ದಾರೆ ಟೆಲಿವಿಷನ್ ಮೂಲಕ ಅಲ್ಲಿಯ ಶಿಕ್ಷಣ ಇಲಾಖೆ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದೆ ಯೂಟ್ಯೂಬ್ ಸೇರಿದಂತೆ ಹಲವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಶಾಲಾ ಮಕ್ಕಳು ಈ ತರಗತಿಗಳಿಗೆ ಹಾಜರಾಗುತ್ತಿದ್ದಾರೆ ಎಂದು ನಮ್ಮ ಬಾತ್ತ್ೀದಾರರು ವರದಿ ಮಾಡಿದ್ದಾರೆ ಮಹಾರಾಷ್ಟದಲ್ಲಿ ಕೊರೊನಾ ಸೋಂಕಿತರ ಚೇತರಿಕೆ ಪ್ರಮಾಣ ಸುಧಾರಿಸುತ್ತಿದೆ

ಈ ನಡುವೆ ಕೊರೊನಾ ಸೋಂಕು ಲಕ್ಷಣಗಳು ಇರುವವರನ್ನು ತಪಾಸಣೆಗೆ ಒಳಪಡಿಸುವ ವಿನೂತನ ವ್ಯವಸ್ಥೆಯನ್ನು ಮುಂಬೈ ನಗರಸಭೆ ಪ್ರಾಯೋಗಿಕವಾಗಿ ಆರಂಭಿಸಿದ್ದು ಶಂಕಿತ ಸೋಂಕಿತರ ದನಿಗಳ ಮಾದರಿಯನ್ನು ಕಲೆ ಹಾಕಿ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ನೆರವಿನೊಂದಿಗೆ ತಪಾಸಣೆ ಮಾಡಲಾಗುವುದು